ಅಂತ್ಯಕ್ಷರಿಯೆಗಾಗಿ ಎಲ್ಲ ಸಿದ್ದತೆಗಳು ಮೂರ್ಣಗೊಂಡಿದ್ದು ವಿಧಿವಿಧಾನಗಳಂತೆ ನಡೆಯಲಿದೆ ಕಂಶೀರವ ಸ್ಲುಡಿಯೋ ಸುತ್ತಮುತ್ತ ಷೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದ್ಲು ಲಕ್ಷಾಂತರ ಜನರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ಲಾರೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸುವ ಗಣ್ಣರು ಹಾಗೂ ಚಲನಚಿತ್ರದ ನಟನಟಿಯರಿಗೆ ಪ್ರತ್ಯೇಕ ಆಸನಗಳ ವ್ಲವಸ್ಥೆ ಮಾಡಲಾಗಿದೆ

ಮೆರವಣಿಗೆ ಕಂಠೀರವ ಸ್ಸೇಡಿಯಂನಿಂದ ಕೆಂಪೇಗೌಡ ರಸ್ತೆ ಮೈಸೂರು ಬ್ಲಾಂಕ್ ಸರ್ಕಲ್ ಅರಮನೆ ರಸ್ತೆ ಸದಾಶಿವ ನಗರ ಸ್ನಾಂಕಿ ಟ್ಯಾಂಕಿ ಯಶವಂತಪುರ ಗೋರುಗೊಂಟಿ ಪಾಳ್ಯ ಮಾರ್ಗವಾಗಿ ಲಕ್ಷಾಂತರ ಅಭಿಮಾನಿಗಳೊಂದಿಗೆ ಸಾಗುತ್ತಿದೆ ಮೆರವಣಿಗೆಯಲ್ಲಿ ಅಂಬರೀಶ್ ಕುಟುಂಬ ವರ್ಗ ಸೇರಿದಂತೆ ಚಲನಚಿತ್ರ ರಂಗದ ನಟನಟಿಯರು ವಿವಿಧ ಕ್ಷೇತ್ರಗಳ ಗಣ್ಣರು ಹಾಜರಿದ್ದರು ಮೆರವಣಿಗೆ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳ ಸಂಚಾರವನ್ನು ಬದಲಾಯಿಸಲಾಗಿತ್ತು

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿಯೇ ಇದ್ದು ಉಸ್ತುವಾರಿ ಹೊಣೆ ಹೊತ್ತಿದ್ದರು ಪಾರ್ಥಿವ ಶರೀರ ಹೊತ್ತ ಹೆಲಿಕಾಪ್ಸರ್ನಲ್ಲಿಯೇ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಂಬರೀಶ್ ಪತ್ನಿ ಸುಮಲತಾ ಪುತ್ರ ಅಭಿಷೇಕ್ ಸಂಬಂಧಿಕರು ಬೆಂಗಳೂರಿಗೆ ಶ್ರಯಾಣ ಬೆಳೆಸಿದರು

ಅಂಬರೀಶ್ ನಿಧನಕ್ಕೆ ಚಿತ್ರರಂಗದ ಅನೇಕ ಗಣ್ಣರು ಕಂಬನಿ ಮಿಡಿದಿದ್ದಾರೆ